ಇನ್ಫೋಸಿಸ್ ನಾರಾಯಣ ಮೂರ್ತಿಗಳ ಅಳಿಯ ರಿಶಿ ಸುನಕ್ ಬ್ರಿಟನ್ನ ನೂತನ ಹಣಕಾಸು ಮಂತ್ರಿಯಾಗಿ ನೇಮಕ

ಜಮ್ಮು ಕಾಶ್ಮೀರದ ಪುಲ್ಲಾಮಾದಲ್ಲಿ ಸಿಆರ್ಪಿಎಫ್ ತುಕಡಿಯಿದ್ದ ಸೇನಾ ವಾಹನದ ಮೇಲೆ ಆತ್ಮಾಹುತಿ ಉಗ್ರರ ದಾಳಿ ನಡೆದು ಇಂದಿಗೆ ಒಂದು ವರ್ಷ

ಸೇನಾ ಪ್ರಮುಖರು ಹುತಾತ್ಕ ಯೋಧರಿಗೆ ಶ್ರದ್ನಾಂಜಲಿ ಸಲ್ಲಿಸಿದರು ಮಹಾರಾಷ್ಟದ ಉಮೇಶ್ ಗೋಪಿನಾಥ್ ಜಾದವ್ ಅವರು ಯೋಧರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು

ಕಳೆದ ವರ್ಷ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನು ಭಾರತ ಎಂದಿಗೂ ಮರೆಯುವುದಿಲ್ಲ ಎಂದು ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಟ್ವೀಟ್ ಮಾಡಿದ್ದು ಹುತಾತ್ಮರ ಶೌರ್ಯವನ್ನು ಸ್ಮರಿಸಿದ್ದಾರೆ

ಪುಲ್ವಾಮಾ ಆತ್ಮಾಹುತಿ ಉಗ್ರರ ದಾಳಿ ನಡೆದು ಇಂದಿಗೆ ಒಂದು ವರ್ಷ

ಸೇನಾ ಪ್ರಮುಖರು ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ಯೋಧರ ತ್ಯಾಗ ಬಲಿದಾನವನ್ನು ಸ್ಮರಿಸಿದ್ದು ಭಯೋತ್ವಾದನೆ ನಿರ್ಮೂಲನೆಯಾಗುವವರೆಗೂ ಭಯೋತ್ಪಾದಕರ ವಿರುದ್ದ ಭಾರತ ಹೋರಾಟ ಮುಂದುವರೆಯಲಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಪೋರ್ಚುಗಲ್ ಅಧ್ಯಕ್ಷ ಮಾರ್ಸೆಲೋ ರೆಬೆಲೋ ಡ ಸೌಸ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಭಾರತದ ಪ್ರವಾಸದಲ್ಲಿರುವ ಪೋರ್ಚುಗಲ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿದರು

ರಾಷ್ಟ ಪತಿ ಭವನದಲ್ಲಿ ಪೋರ್ಚುಗಲ್ ಅಧ್ಯಕ್ಷರಿಗೆ ಗೌರವ ವಂದನೆ ನೀಡಲಾಯಿತು ನಂತರ ಮಾರ್ಸೆಲೋ ಡೆ ಸೌಸ ರಾಜ್ಫಾಟ್ಗೆ ತೆರಳಿ ಮಹಾತ್ಮಾಗಾಂಧಿಜೀ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಅವರೂ ಸಹ ಪೋರ್ಚುಗೀಸ್ ಅಧ್ಯಕ್ಷರನ್ನು ಭೇಟಿ ಮಾಡಲಿದ್ದಾರೆ ನಾಲ್ಕು ದಿನಗಳ ಭಾರತ ಭೇಟಿಗಾಗಿ ಡ ಸೌಸ ನಿನ್ನೆ ದೆಹಲಿಗೆ ಆಗಮಿಸಿದರು ದ್ಲೀಪಕ್ಷೀಯ ಸಂಬಂಧಗಳ ಹಲವು ವಿಷಯಗಳ ಪ್ರಗತಿ ಬಗ್ಗೆ ಪರಾಮರ್ಶೆ ನಡೆಸಲು ಉಭಯ ದೇಶಗಳಿಗೂ ಅಧ್ಯಕ್ಷರ ಭೇಟಿ ಒಂದು ಅವಕಾಶವಾಗಿದೆ ಮತ್ತು ಪರಸ್ಪರ ಸಮಾನ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಲು ಹಾಗೂ ಸಹಕಾರದ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಲು ಅಧ್ಯಕ್ಷರ ಈ ಭೇಟಿ ನೆರವಾಗಲಿದೆ

ಪೋರ್ಚುಗಲ್ ಅಧ್ಯಕ್ಷರ ಜೊತೆ ಆ ದೇಶದ ವಿದೇಶಾಂಗ ಸಚಿವ ಆಗುಸ್ವೋ ಸಂಟೋಸ್ ಸಿಲ್ವ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಪ್ರೊಫೆಸರ್ ಯುರಿಕೋ ಬ್ರಿಲ್ಹಂಟೆ ಡಿಯಾಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾರ್ಯದರ್ಶಿ ಜಾರ್ಜ್ ಸೆಗುರು ಸಾಂಚೇಸ್ ಅವರನ್ನು ಒಳಗೊಂಡ ನಿಯೋಗವೂ ಭಾರತ ಪ್ರವಾಸದಲ್ಲಿದೆ

ಸಾರ್ವಜನಿಕ ಜೀವನದಲ್ಲಿ ಘನತೆ ಗೌರವ ಸಭ್ಯತೆ ಮತ್ತು ಬದ್ದತೆಯನ್ನು ಕಾಯ್ದುಕೊಂದು ಬಂದ ಹಿರಿಯ ಮುತ್ಪದ್ದಿ ಎಂದು ಪ್ರಧಾನಮಂತ್ರಿ ಸುಷ್ಮಾ ಸ್ವರಾಜ್ ಅವರನ್ನು ಬಣ್ಣಿಸಿದ್ದಾರೆ ಭಾರತೀಯ ಮೌಲ್ಯಗಳನ್ನು ಎತ್ತಿಹಿಡಿದಿದ್ದ ಸುಷ್ಮಾ ಸ್ವರಾಜ್ ದೇಶದ ಬಗ್ಗೆ ಅಪಾರ ಕನಸನ್ನು ಹೊಂದಿದ್ದರು ಅವರು ತಮ್ಮ ಸಹೋದ್ಯೋಗಿಯಾಗಿದ್ದರು ಎನ್ನುವುದೇ ಸಂತಸದ ವಿಷಯವಾಗಿತ್ತು ಎಂದು ಪ್ರಧಾನಮಂತ್ರಿ ಟ್ಟೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಹರ್ಷವರ್ಧನ್ ದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು

ಪ್ರಧಾನಮಂತ್ರಿ ಕಾರ್ಯಾಲಯ ಇದರ ಮೇಲುಸ್ತುವಾರಿ ಮಾಡುತ್ತಿದ್ದು ಸಚಿವರು ತಂಡ ಎಲ್ಲ ರಾಜ್ಯಗಳಲ್ಲಿನ ಪರಿಸ್ಥಿತಿ ಅವಲೋಕಿಸುತ್ತಿದೆ ಎಂದರು

ರಕ್ತ ಮಾದರಿಗಳ ಪರೀಕ್ಷೆಗಾಗಿ ಆಫ್ಟನಿಸ್ತಾನಕ್ಕೂ ನೆರವು ನೀಡಲು ಸರ್ಕಾರ ಸಮ್ಮತಿಸಿದೆ

ಪರಿಸ್ಥಿತಿಯನ್ನು ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ಹಾಗು ಇತರೆ ಸಂಬಂಧಿತ ಸಚಿವಾಲಯಗಳು ಗಮನಿಸುತ್ತಿವೆ ಮತ್ತು ಮಾರ್ಗಸೂಚಿಗಳ ಕುರಿತು ಎಲ್ಲಾ ರಾಜ್ಯಗಳಿಗೆ ತಿಳಿಯಪಡಿಸಲಾಗಿದೆ ಎಂದು ಸಚಿವರು ಹೇಳಿದರು

ರೈಲ್ವೇ ಸಚಿವ ಪಿಯೂಷ್ ಗೋಯಲ್ ಅವರು ನಿನ್ನೆ ಸಂಜೆ ಕೊಲ್ಕತ್ತಾದಲ್ಲಿ ಮೊದಲ ಹಂತದ ಪೂರ್ವ ಪಶ್ಚಿಮ ಮೆಟ್ರೋ ರೈಲು ಮಾರ್ಗ ಉದ್ಘಾಟಿಸಿದರು

ಪೂರ್ಣಗೊಂಡ ನಂತರ ಈ ಮೆಟ್ರೋ ರೈಲು ಮಾರ್ಗ ಎರಡು ಹಳೆಯ ನಗರಗಳಾದ ಕೊಲ್ಕತ್ತಾ ಮತ್ತು ಹೌರಾಗಳನ್ನು ಸಂಪರ್ಕಿಸಲಿದೆ

ಜಮ್ಮು ಮತ್ತು ಕಾಶ್ಟೀರದ ಪೂಂಚ್ ಜಿಲ್ಲೆಯಲ್ಲಿ ಭದ್ರತಾ ಪದೆಗಳು ಭಯೋತ್ಪಾದಕರ ಅಡಗುತಾಣವೊಂದನ್ನು ಭೇದಿಸಿದ್ದು ಶಸ್ತಾಸ್ತ್ರಗಳನ್ನು ವಶಪದಿಸಿಕೊಂಡಿವೆ ಪೂಂಚ್ ಜಿಲ್ಲೆಯ ಕುನೈಯಾನ್ನಲ್ಲಿ ಪೊಲೀಸರು ಅದಗುತಾಣವನ್ನು ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸಿದರು ಭಾರತದ ಹೆಸರಾಂತ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಾಕ್ ಅವರನ್ನು ಬ್ರಿಟನ್ವಿನ ಹಣಕಾಸು ಸಚಿವರನ್ನಾಗಿ ನೇಮಿಸಲಾಗಿದೆ ಹಾಲಿ ಇದ್ದ ಪಾಕಿಸ್ತಾನದ ಚಾನ್ನೆಲರ್ ಸಾಜಿತ್ ಜಾವಿದ್ ಅವರ ಬದಲಿಗೆ ಈ ನೇಮಕ ಮಾಡಲಾಗಿದೆ ಮತ್ತು ಅಲೋಕ್ ಶರ್ಮಾ ಅವರನ್ನು ವಾಣಿಜ್ಯ ಕಾರ್ಯದರ್ಶಿಯನ್ನಾಗಿ ಬ್ರಿಟಿಷ್ ಸಂಪುಟ ನೇಮಿಸಿದೆ ಇದರಿಂದಾಗಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಪನ್ ಅವರ ಸಂಪುಟದಲ್ಲಿ ಭಾರತೀಯ ಮೂಲದ ಮೂವರು ಸಂಸದರು ಸ್ಥಾನ ಪಡೆದಂತಾಗಿದೆ

ಅಲೋಕ್ ಶರ್ಮಾ ಅವರು ಅಂತಾರಾಷ್ಟ್ರೀಯ ಅಭಿವೃದ್ದಿ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಯಾಗಿದ್ದರು ಅವರನ್ನು ವಾಣಿಜ್ಯ ಇಂಧನ ಮತ್ತು ಕೈಗಾರಿಕಾ ಕಾರ್ಯತಂತ್ರ ಕಾರ್ಯದರ್ಶಿ ಸ್ಥಾನಕ್ಕೆ ಪದೋನ್ನತಿ ನೀಡಲಾಗಿದೆ